ಮುಖ್ಯಮಂತ್ರಿ ಬಿ ಎಸ್

ಮೂರು ದಿನಗಳ ವರ್ಚುವಲ್ ಸಮ್ಮೇಳನದ ವಿಷಯವೆಂದರೆ ಬಿ ರಿವ್ವೆವಲ್ ಭಾರತ ಮತ್ತು ಉತ್ತಮ ಹೊಸ ಪ್ರಪಂಚ ಎಂಬುದಾಗಿದೆ

ಭಾರತದ ಜಾಗತಿಕರಣಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಬ್ಬಹತ್ ಅಂತಾರಾಷ್ಟೀಯ ಕಾರ್ಯಕ್ರಮ ಇದಾಗಿದೆ ಕೇಂದ್ರ ಸಚಿವರಾದ ಡಾ

ಜೈ ಶಂಕರ್ ಮತ್ತು ಪಿಯೂಷ್ ಗೋಯಲ್ ಜಮ್ಮು ಮತ್ತು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಜಿ

ಮರ್ಮು ಇಶಾ ಫೌಂಡೇಶನ್ ಸ್ಡಾಪಕ ಸದ್ದುರು ಆಧ್ಯಾತ್ಮಿಕ ನಾಯಕ ಶ್ರೀ ರವಿಶಂಕರ್ ಯುನ್ನೆಟೆಡ್ ಕಿಂಗ್ಡಮ್ನ ವಿದೇಶಾಂಗ ಕಾರ್ಯದರ್ಶಿ ಡೊಮಿನಿಕ್ ರಾಬ್ ಮತ್ತು ಗ್ರಹ ಕಾರ್ಯದರ್ಶಿ ಪಿಿ ಪಟೇಲ್ ಭಾರತದಲಿರುವ ಅಮೆರಿಕ ರಾಯಭಾರಿ ಕೆನ್ ಜಸ್ಪರ್ ಮತ್ತು ಇತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಪ್ರಮುಖರಾಗಿದ್ದಾರೆ ಕೇಂದ್ರ ಸಚಿವ ಸಂಪುಟ ನಿನ್ನೆ ಹೊಸ ಪ್ಯಾನ್ ಇಂಡಿಯಾ ಕೇಂದ್ರ ವಲಯ ಯೋಜನೆ ಕ್ನಡಿ ಮೂಲಸೌಕರ್ಯ ನಿಧಿಗೆ ಅನುಮೋದನೆ ನೀಡಿದೆ ಈ ಯೋಜನೆಯು ಸುಗ್ಗಿಯ ನಂತರದ ನಿರ್ವಹಣೆಗೆ ಕಾರ್ಯಸಾಧ್ಯವಾದ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಮಧ್ಯಮ ಮತ್ತು ದೀರ್ಘಾವಧಿಯ ಸಾಲ ಹಣಕಾಸು ಸೌಲಭ್ಯಗಳನ್ನು ಒದಗಿಸಲಿದೆ ಈ ಯೋಜನೆಯಡಿ ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ಮಾರ್ಕೆಟಿಂಗ್ ಸಹಕಾರಿ ಸಂಘಗಳು ರೈತ ಉತ್ಯಾದಕರ ಸಂಸ್ತೆಗಳು ಸ್ತಸಹಾಯ ಗುಂಪು ರೈತರು ಉದ್ಯಮಗಳು ಮತ್ತು ಕೇಂದ ಮತ್ತು ರಾಜ್ಯ ಸಂಸ್ಡೆಗಳಿಗೆ ಸಾಲವಾಗಿ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ಒದಗಿಸಲಿವೆ

ಯೋಜನೆ ಅನ್ವಯ ಇನ್ನೂ ಐದು ತಿಂಗಳುಗಳ ಕಾಲ ಪದಿತರ ಚೀಟಿ ಹೊಂದಿರುವ ಕುಟುಂಬದ ಪ್ರತಿ ಸದಸ್ಯರಿಗೆ ತಲಾ ಐದು ಕೆ

ಜಿ ಗೋಧಿ ಉಚಿತವಾಗಿ ನೀಡಲಾಗುವುದು ಜತೆಗೆ ಪ್ರತೀ ಪದಿತರ ಚೀಟಿಯೊಂದಕ್ಕೆ ತಿಂಗಳಿಗೆ ಒಂದು ಕೆ ಜಿ ಸ್ಥಳೀಯವಾಗಿ ಬಳಸುವ ದ್ವಿದಳ ಧಾನ್ಯ ನೀಡಲಾಗುವುದು ಎಂದು ಸಂಪುಟ ಸಭೆಯ ನಂತರ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ದೆಹಲಿಯಲ್ಲಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಕೊರೋನಾ ಸಂಕಷ್ವದ ಸಮಯದಲ್ಲೇ ಬರುವ ಹಬ್ಬಗಳ ಋತುವಿನಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಇನ್ನೂ ಐದು ತಿಂಗಳುಗಳ ಕಾಲ ಉಚಿತ ಪಡಿತರ ವಿತರಣೆಯನ್ನು ಮುಂದುವರೆಸುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇತ್ತೀಚಿಗೆ ಪ್ರಕಟಿಸಿದ್ದರು ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಲಕ್ಷಾಂತರ ಜನರಿಗೆ ತೀವ್ರ ತೊಂದರೆಯಾದ ಹಿನ್ನೆಲೆಯಲ್ಲಿ ಕಳೆದ ಮಾರ್ಚ್ ಅಂತ್ಯದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನು ಪ್ರಕಟಿಸಿದ್ದರು

ಲಾಕ್ಡೌನ್ ಅವಧಿಯಲ್ಲಿ ಆಹಾರ ಹಾಗೂ ಇನ್ವಿತರ ಅಗತ್ಯದ ನೆರವು ಕಲ್ವಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದ ಈ ಸಂಘಟನೆಗಳ ಕಾರ್ಯಗಳ ಬಗ್ಗೆ ಪ್ರಧಾನಮಂತ್ರಿ ಚರ್ಚೆ ನಡೆಸಲಿದ್ದಾರೆ

ಜಿಲ್ಲೆಯ ಅಧಿಕಾರಿಗಳ ಸಹಯೋಗದಲ್ಲಿ ಅಗತ್ಯವಿರುವ ಬಡವರಿಗೆ ಸಕಾಲಿಕವಾಗಿ ಆಹಾರ ವಿತರಣೆಯನ್ನು ಖಾತರಿಪದಿಸಿದ್ದರು

ಸಭೆಯಲ್ಲಿ ಹಲವು ವರ್ಷಗಳಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರ ಕಾಯಂಗೊಳಿಸುವುದು ಕೊರೊನಾ ಸಾಂಕ್ರಾಮಿಕ ರೋಗ ತಗ್ಗಿಸಲು ಕೈಗೊಳ್ಳಬೇಕಾದ ಕ್ರಮಗಳು ಆನ್ ಲೈನ್ ಶಿಕ್ಷಣ ವ್ಯವಸ್ಠೆ ಜಾರಿ ಸೇರಿದಂತೆ ಹಲವು ವಿಚಾರಗಳ ಕುರಿತು ವಿಸ್ತತ ಚರ್ಚೆ ಹಾಗೂ ನಿರ್ಧಾರ ಪ್ರಕಟಿಸುವ ನಿರೀಕ್ಷೆ ಇದೆ

ಗಿರ್ ಬರ್ಡಾ ಮತ್ತು ಆಲೆಚ್ ಕಾಡುಗಳ ನೆಸ್ ಪ್ರದೇಶಗಳಲ್ಲಿ ವಾಸಿಸುವ ರಬಾರಿ ಭರವಾಡ್ ಮತ್ತು ಚರಣ್ ಜಾತಿಗಳ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು ಗುಜರಾತ್ ಸರ್ಕಾರ ಐವರು ಸದಸ್ಯರ ಆಯೋಗವನ್ನು ರಚಿಸಿದೆ ನಿನ್ನೆ ಗಾಂಧಿನಗರದಲ್ಲಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಐವರು ಸದಸ್ನರ ಆಯೋಗವು ನಿವ್ವತ್ತ ಹೈಕೋರ್ಟ್ ನ್ಯಾಯಾಧೀಶರು ಇಬ್ಬರು ನಿವೃತ್ತ ಜಿಲ್ಡಾ ನ್ಯಾಯಾಲಯದ ನ್ಯಾಯಾಧೀಶರು ನಿವೃತ್ತ ಅರಣ್ಯ ಇಲಾಖೆಯ ಅಧಿಕಾರಿ ಮತ್ತು ನಿವೃತ್ತ ಹೆಚ್ಚುವರಿ ಸಂಗ್ರಾಹಕರನ್ನು ಒಳಗೊಂಡಿರುತ್ತದೆ ಎಂದು ರಾಜ್ಯ ಬುದಕಟ್ಟು ಅಭಿವ್ವದ್ದಿ ಸಚಿವ ಗಣಪತ್ ಸಿನ್ಲ್ ವಾಸವ ಹೇಳಿದ್ದಾರೆ

ಕುಲ್ಫೂಷಣ್ ಜಾಧವ್ ಪ್ರಕರಣದಲ್ಲಿ ಐಸಿಜೆ ತೀರ್ಪಿನ ಸಂಪೂರ್ಣ ಮತ್ತು ಪರಿಣಾಮಕಾರಿ ಅನುಷ್ಡಾನವನ್ನು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಮುಂದುವರಿಸಲಾಗುತ್ತಿದೆ ಎಂದು ಭಾರತ ಹೇಳಿದೆ